ಭಾರತ ಫೆಸಿಪಿಕ್ ಪ್ರಾಂತ್ವದಲ್ಲಿ ಭಯೋತ್ಪಾದನೆ ವಿರುದ್ದ ಜಂಟಿಯಾಗಿ ಹೋರಾಡಲು ಭಾರತ ಆಸಿಯಾನ್ ಒಕ್ಕೂಟ ಸಮ್ಮತಿ ವ್ಯಾಪಾರ ಮತ್ತು ಸಂಪರ್ಕ ವೃದ್ದಿಗೆ ಆಸಿಯಾನ್ ನಾಯಕರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತುಕತೆ

ನೈರ್ಮಲ್ಯ ಆರೋಗ್ಯ ಮತ್ತು ಶಿಕ್ಷಣ ಸುಧಾರಣೆಗೆ ಗ್ರಾಮಗಳಲ್ಲಿ ಜನರೊಂದಿಗೆ ಕೆಲಸ ಮಾಡುವಂತೆ ವಿದ್ವಾರ್ಥಿಗಳಿಗೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಕರೆ

ಪ್ರಯುತ್ ಚಾನ್ ಓ ಚಾನ್ ಅವರೊಂದಿಗೆ ನಡೆದ ಮಾತುಕತೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಬಾಂಧವ್ಯಗಳಲ್ಲಿನ ಪ್ರಗತಿಯ ಬಗ್ಗೆ ಪರಿತೀಲಿಸಿದರು ಎಲ್ಲಾ ಪಂತಗಳಲ್ಲಿ ನಡೆದ ಉನ್ನತಮಟ್ಟದ ಸಭೆಗಳು ಮತ್ತು ವಿನಿಮಯಗಳಿಂದ ಬಾಂಧವ್ಗಗಳಲ್ಲಿ ಸಕಾರಾತ್ನಕ ವೇಗ ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ಪರಸ್ತರ ಸಹಕಾರ ಕುರಿತಂತೆ ಉಭಯ ನಾಯಕರು ಚರ್ಚಿಸಿದ್ದಾರೆ

ಥಾಯ್ಲೆಂಡ್ನ ರನೊಂಗ್ ಬಂದರು ಹಾಗೂ ಭಾರತದ ಕೊಲ್ಲತ್ತಾ ಚೆನ್ನೈ ಮತ್ತು ವಿಶಾಖಪಟ್ಟಣಂ ಬಂದರುಗಳ ನಡುವೆ ಸಹಕಾರ ಕುರಿತ ಒಪ್ಪಂದ ಅಖೈರುಗೊಳಿಸಲು ಉಭಯ ನಾಯಕರು ತೀರ್ಮಾನಿಸಿದ್ದಾರೆ ಪ್ರಧಾನಮಂತ್ರಿ ಅವರು ಮ್ಯಾನ್ಮಾರ್ ಸ್ಪೇಟ್ ಕೌನ್ಸಲರ್ ಅಂಗ್ ಸಾನ್ ಸುಖಿ ಅವರೊಂದಿಗೂ ಇಂದು ದ್ವಿಪಕ್ಷೀಯ ಸಭೆ ನಡೆಸಿದರು ಈ ರಚನಾತ್ಮಕ ಭೇಟಿಯಲ್ಲಿ ಉಭಯ ನಾಯಕರು ಸಾಮರ್ಥ್ಯ ವೃದ್ಧಿ ಸಂಪರ್ಕ ಮತ್ತು ಜನರ ನಡುವಣ ಬಾಂಧವ್ದಗಳ ಕುರಿತು ಚರ್ಚಿಸಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ನೀಟ್ ಮಾಡಿದ್ದಾರೆ ಭಯೋತ್ಪಾದನೆ ವಿರುದ್ದ ಒಗ್ಗೂಡಿ ಹೋರಾಡಲು ಭಾರತ ಮತ್ತು ಆಸಿಯಾನ್ ನಿರ್ಧರಿಸಿವೆ ಬ್ಲಾಂಕಾಕ್ನಲ್ಲಿಂದು ನಡೆದ ಭಾರತ ಆಸಿಯಾನ್ ಶ್ವಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಯೋತ್ವಾದನೆ ವಿಷಯ ಪ್ರಸ್ತಾಪಿಸಿ ಶಾಂತಿ ಮತ್ತು ಭದ್ರತೆಗೆ ಇದು ದೊಡ್ಡ ಬೆದರಿಕೆಯಾಗಿದೆ ಎಂದು ಹೇಳಿದ್ದಾರೆ ಎಂಬುದಾಗಿ ವಿದೇಶಾಂಗ ಸಚಿವಾಲಯದ ಪೂರ್ವ ಭಾಗದ ಕಾರ್ಯದರ್ಶಿ ವಿಜಯ್ ಸಿಂಗ್ ಠಾಕೂರ್ ಬ್ಲಾಂಕಾಂಕ್ನಲ್ಲಿ ಸುದ್ಲಿಗಾರರಿಗೆ ತಿಳಿಸಿದ್ದಾರೆ ಆಸಿಯಾನ್ ಒಕ್ಕೂಟದ ಸದಸ್ನ ರಾಷ್ಟಗಳು ಸಹ ಇದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದು ಕಾರ್ಯತಂತ್ರ ಸಹಕಾರಕ್ಕೆ ಒಪ್ಪಿದ್ದಾರೆ ಭಾರತ ಭೆಸಿಫಿಕ್ ಪ್ರಾಂತ್ಯದಲ್ಲಿ ಒಗ್ಗೂಡಿ ಕೆಲಸ ಮಾಡಲು ಭಾರತ ಮತ್ತು ಆಸಿಯಾನ್ ನಿರ್ಧರಿಸಿವೆ ಎಂದು ಅವರು ಹೇಳಿದ್ದಾರೆ ಭಾರತ ಮತ್ತು ಥಾಯ್ಲೆಂಡ್ ರಕ್ಷಣಾ ಕೈಗಾರಿಕಾ ವಲಯದಲ್ಲಿ ಸಹಕಾರ ಕುರಿತು ಚರ್ಚಿಸಿವೆ ಬ್ಯಾಂಕಾಕ್ ಮತ್ತು ಗುವಾಪತಿ ನಡುವೆ ನೇರ ವಿಮಾನ ಸೇವೆ ಸೇರಿದಂತೆ ಎರಡೂ ದೇಶಗಳ ನಡುವೆ ಸಂಪರ್ಕ ವೃದ್ಧಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದ್ದಾರೆ ಭಾರತ ಫೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ ಭದ್ರತೆ ಮತ್ತು ಸಮ್ಬದ್ದಿಯನ್ನು ಸಾಧಿಸಲು ಸಾಗರ ವಲಯದಲ್ಲಿನ ಸಹಕಾರ ಕುರಿತು ಭಾರತ ಇಂಡೊನೇಷಿಯಾ ಚರ್ಚಿಸಿವೆ ಇಂಡೊನೇಷಿಯಾ ಮಾರುಕಟ್ಲೆಯಲ್ಲಿ ಭಾರತದ ಕ್ಕಷಿ ಔಷಧ ವಾಹನೋದ್ದಮ ಸೇರಿದಂತೆ ಇತರ ವಸ್ತುಗಳು ಹೆಚ್ಚು ಲಭ್ವವಾಗುವ ಅಗತ್ತ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಸ್ತಾಪಿಸಿ ಭಾರತದಲ್ಲಿ ಬಂಡವಾಳ ಹೂಡುವಂತೆ ಇಂಡೋನೇಷಿಯಾ ಕಂಪನಿಗಳನ್ನು ಆಹ್ವಾನಿಸಿದ್ದಾರೆ ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಇಂಡೋ ಫೆಸಿಪಿಕ್ ದೃಷ್ಟಿಕೋನದ ಪ್ರಮುಖ ಭಾಗವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಆಸಿಯನ್ನ ಆರ್ಥಿಕ ಅಭಿವ್ಯದ್ದಿ ಸಮಗ್ರತೆ ಹಾಗೂ ಅಯೋಜನೆ ಭಾರತದ ಮೂಲ ಆಸಕ್ತಿಯಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಆಸಿಯಾನ್ ರಾಷ್ಟಗಳೊಂದಿಗೆ ಸಹಕಾರ ವಿಸ್ತರಣೆಗೆ ಭಾರತ ಸಿದ್ದವಾಗಿದೆ ಅದರಲ್ಲೂ ಪ್ರಮುಖವಾಗಿ ಸಮುದ್ರ ಮಾರ್ಗ ವಾಯುಮಾರ್ಗ ಸಂಪರ್ಕಗಳನ್ನು ಡಿಜಿಟಲ್ ಲಿಂಕ್ಗಳ ಮೂಲಕ ಉತ್ತಮಪಡಿಸಲು ವಿಶೇಷ ಗಮನ ಹರಿಸಲಾಗುವುದು ಎಂದು ನರೇಂದ್ರ ಮೋದಿ ಹೇಳಿದರು ಭಾರತದಲ್ಲಿ ಪೂಡಿಕೆ ಮಾಡುವಂತೆ ಥೈಲ್ಲಾಂಡ್ನ ಕೈಗಾರಿಕೋದ್ಯಮಿಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಹ್ಲಾನಿಸಿದ್ಲಾರೆ ಬ್ಲಾಂಕಾಕ್ನಲ್ಲಿಂದು ಆದಿತ್ನ ಬಿರ್ಲಾ ಸಮೂಹದ ಸುವರ್ಣ ಮಹೋತ್ವವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತ ಈಗ ಹೂಡಿಕೆಗೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ಆಕರ್ಷಣೀಯ ಸ್ವಳಗಳಲ್ಲಿ ಒಂದಾಗಿದೆ ಎಂದು ಹೇಳಿದರು ದೇಶದ ತೆರಿಗೆ ವ್ಯವಸ್ವೆಯಲ್ಲಿ ಗಣನೀಯ ಸುಧಾರಣೆ ತರಲಾಗಿದ್ದು ತೆರಿಗೆ ಸ್ನೇಹಿ ಆಡಳಿತಕ್ಕೆ ಒತ್ತು ನೀಡಲಾಗಿದೆ ನೇರ ನಗದು ವರ್ಗಾವಣೆ ಸೌಲಭ್ಯದಿಂದ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಲಾಗಿದ್ದು ಸರ್ಕಾರದ ಸೌಲಭ್ಯಗಳು ಜನರಿಗೆ ಸಮರ್ಪಕವಾಗಿ ತಲುಪುತ್ತಿವೆ ಸುಧಾರಣಾ ವಲಯದಲ್ಲಿ ಭಾರತ ಉತ್ತಮ ಸಾಧನೆಯತ್ತ ಸಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಸುವರ್ಣ ಮಹೋತ್ವವದಲ್ಲಿ ಆದಿತ್ನ ಬಿರ್ಲಾ ಸಮೂಹದ ಅಧ್ಯಕ್ಷ ಕುಮಾರ ಮಂಗಳಂ ಬಿರ್ಲಾ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವದಲ್ಲಿ ಭಾರತದ ಘನತೆಯನ್ನು ಹೆಚ್ಚಿಸಿದ್ದಾರೆ ಎಂದರು

ವಿಶ್ವವಿದ್ಯಾಲಯ ಸಾಮಾಜಿಕ ಜವಾಬ್ಲಾರಿ ಅಡಿಯಲ್ಲಿ ಕಾರ್ಮೊರೇಟ್ ಸಾಮಾಜಿಕ ಹೊಣೆಗಾರಿಕೆಗೂ ಮುಂದಾಗಬೇಕೆಂದು ವಿಶ್ವವಿದ್ಯಾಲಯಗಳಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ ತಾಕಿತು ಮಾಡಿದ್ದಾರೆ ಅಲ್ಲದೇ ಶಿಕ್ಷಣ ಸಂಸ್ಲೆಗಳು ವಿದ್ನಾರ್ಥಿಗಳನ್ನು ಹಳ್ಳಿಗಳಿಗೆ ಕಳುಹಿಸಿ ಅಲ್ಲಿನ ಜೀವನ ಸ್ಲಿತಿಯನ್ನು ಆರಿಯುವಂತೆ ಮಾಡಬೇಕು ಎಂದು ಹೇಳಿದ್ದಾರೆ

ಸಿಕ್ಕಿಂ ರಾಜ್ಯವಾಲ ಗಂಗಾಪ್ರಸಾದ್ ಮುಖ್ಯಮಂತ್ರಿ ಪಿ

ತಮಾಂಗ್ ಪಾಲ್ಗೊಳ್ಳಲಿರುವ ಸಮಾರಂಭದಲ್ಲಿ ಸಿಕ್ಕಿಂ ವಿಶ್ವವಿದ್ಯಾಲಯದ ಕುಲವತಿ ಲೆಫ್ಟಿನೆಂಟ್ ಜನರಲ್ ಡಿ

ಶಿಲ್ಲಾಂಗ್ ವಾಯುಪಡೆ ಹೆಲಿಪ್ನಾಡ್ನಲ್ಲಿ ರಾಜ್ಯಪಾಲ ತತ್ಗತ್ ರಾಯ್ ರಾಷ್ಟಪತಿ ಅವರನ್ನು ಸ್ನಾಗತಿಸಿದರು ಸೇನೆ ಮತ್ತು ವಾಯುಪಡೆಗಳಿಂದ ರಾಷ್ಟಪತಿಯವರು ಗೌರವ ವಂದನೆ ಸ್ವೀಕರಿಸಿದರು ಇದು ರಾಷ್ಟಪತಿಯಾದ ನಂತರ ರಾಮ್ನಾಥ್ ಕೋವಿಂದ್ ಅವರ ಮೊದಲ ಮೇಫಾಲಯ ಭೇಟಿಯಾಗಿದೆ ನಾಳೆ ರಾಷ್ಟಪತಿಯವರು ಈತಾನ್ಯ ಪರ್ವತ ವಿಶ್ವವಿದ್ಯಾಲಯದ ಫಟಿಕೋತ್ಸವದಲ್ಲಿ ಭಾಷಣ ಮಾಡಲಿದ್ದು ಹೆಚ್ಚು ಅಂಕಗಳಿಸಿದ ಪದವೀಧರರು ಪಾಗೂ ಸ್ನಾಶಕೋತ್ತರ ಪದವೀಧರರಿಗೆ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ ಗೋವಾದ ನೂತನ ರಾಜ್ಯಪಾಲರಾಗಿ ಸತ್ಯಪಾಲ್ ಮಲಿಕ್ ಇಂದು ಪ್ರಮಾಣ ವಚನ ಸ್ತೀಕರಿಸಿದರು ಪಣಜಿ ಬಳಿಯ ದೊನಾಪಾಲದಲ್ಲಿನ ರಾಜಭವನದಲ್ಲಿ ನಡೆದ ಸಮಾರಂಭದಲ್ಲಿ ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪ್ರದೀಪ್ ನಂದ್ರಜೋಗ್ ಪ್ರಮಾಣ ವಚನ ಬೋಧಿಸಿದರು

ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾಗಿ ರೈತರು ಸಂಕಷ್ಟದಲ್ಲಿರುವುದರಿಂದ ನೂತನ ಸರ್ಕಾರ ಶೀಘವೇ ರಚನೆಯಾಗಬೇಕಿದೆ ಹಂಗಾಮಿ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಿತಿಗಳನ್ನು ಹೊಂದಿದೆ ಎಂದು ಮುಖ್ಚಮಂತ್ರಿ ದೇವೇಂದ್ರ ಫಡಣವಿಸ್ ಇಂದು ಅಕೋಲಾದಲ್ಲಿ ಸುದ್ವಿಗಾರರಿಗೆ ತಿಳಿಸಿದ್ದಾರೆ ಎಲ್ಲಾ ವಿಷಯಗಳನ್ನು ಬಗೆಹರಿಸಿ ಶೀಘ್ರವೇ ನೂತನ ಸರ್ಕಾರ ರಚಿಸುವುದಾಗಿ ಅವರು ಪೇಳಿದ್ದಾರೆ ಈ ಮಧ್ಯೆ ಮುಖ್ಯಮಂತ್ರಿ ಹುದ್ದೆ ವಿಷಯ ಕುರಿತಂತೆ ಮಾತ್ರ ತಮ್ಮ ಪಕ್ಷ ಬಿಜೆಪಿಯೊಂದಿಗೆ ಮಾತುಕತೆ ನಡೆಸುವುದಾಗಿ ಶಿವಸೇನಾ ಮುಖಂಡ ಸಂಜಯ್ ರಾವತ್ ಹೇಳಿದ್ದಾರೆ

ದೆಹಲಿ ಎನ್ಸಿಆರ್ ಪ್ರಾಂತ್ಯದಲ್ಲಿ ಇಂದು ಮಳೆಯಿಂದ ಸಾಧಾರಣ ಹೊಗೆಮಂಜ ಮುಸುಕಿದ ವಾತಾವರಣ ಇತ್ತು ಎಂದು ಭಾರತೀಯ ಪವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಕುಲದೀಪ್ ಶ್ರೀವಾತ್ಸವ ಆಕಾಶವಾಣಿಗೆ ತಿಳಿಸಿದ್ದಾರೆ

ಸರಿ ಬೆಸ ಸಂಖ್ವೆಗಳ ವಾಹನ ಸಂಚಾರ ಯೋಜನೆಯನ್ನು ರಾಷ್ಷ ರಾಜಧಾನಿಯಲ್ಲಿ ನಾಳೆಯಿಂದ ಮತ್ತೆ ಜಾರಿಗೊಳಿಸಲು ದೆಹಲಿ ಸರ್ಕಾರ ನಿರ್ಧರಿಸಿದೆ ವಾಹನ ಸಂಚಾರದಿಂದ ಉಂಟಾಗುವ ವಾಯುಮಾಲಿನ್ನ ತಡೆಗಟ್ಟುವುದು ಈ ಕ್ರಮದ ಉದ್ದೇಶವಾಗಿದೆ